ಅಮೆರಿಕಾ ಸಮಾಜ ಹಾಗೂ ಅಲ್ಲಿನ ಆರ್ಥಿಕತೆಗೆ ಭಾರತೀಯ ಸಮುದಾಯ ನೀಡಿರುವ ಕೊಡುಗೆಯನ್ನು ಇದು ಮಾನ್ಯ ಮಾಡಿದಂತಾಗುತ್ತದೆ ಎಂದು ಮೋದಿ ಟ್ವಿಟ್ಟರ್ ಸಂದೇಶದಲ್ಲಿ ಅಭಿಪ್ರಾಯಪಟ್ಟದ್ದಾರೆ ತಮ್ಮ ಅಮೆರಿಕಾ ಭೇಟ ವೇಳೆ ಹೌಡಿ ಹೌಸ್ಟನ್ ಕಾರ್ಯಕ್ರಮಕ್ಕೆ ಟ್ರಂಪ್ ಅವರನ್ನು ಸ್ವಾಗತಿಸುವಲ್ಲಿ ಭಾರತೀಯ ಸಮುದಾಯದೊಂದಿಗೆ ತಾವು ಸಹ ಭಾಗಿಯಾಗುವ ಸಂದರ್ಭವನ್ನು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಭಾಗವಹಿಸುತ್ತಿರುವುದನ್ನು ದೃಢಪಡಿಸಿ ಕ್ವೇತಭವನ ಇಂದು ಪ್ರಕಟಣೆ ಹೊರಡಿಸಿದೆ

ಆದರೆ ರಾಷ್ಟೀಯ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಆಯ್ದ ಅಂಶಗಳ ಆಧಾರದ ಮೇಲೆ ಅಲ್ಲಿ ಪರಿಸ್ಥಿತಿ ತಿಳಿಗೊಳಿಸುವ ಕಾರ್ಯ ನಡೆಯಬೇಕೆಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ ರಾಜ್ಯದಲ್ಲಿ ಪರಿಸ್ಥಿತಿಯನ್ನು ಸಹಜ ಸ್ಥಿತಿಗೆ ತರಲು ಸರ್ಕಾರ ಕೈಗೊಂಡಿರುವ ತ್ರಮಗಳ ಬಗ್ಗೆ ಅಟಾರ್ನಿ ಜನರಲ್ ಕೆ

ವೇಣುಗೋಪಾಲ್ ಅವರು ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೋಗೋಯ್ ಹಾಗೂ ನ್ಯಾಯಮೂರ್ತಿಗಳಾದ ಎಸ್

ಬೋಬ್ಡೆ ಮತ್ತು ಎಸ್

ನಜೀರ್ ಅವರಿದ್ದ ನ್ಯಾಯಪೀಠಕ್ಕೆ ತಿಳಿಸಿದ್ದಾರೆ ಈ ವಿಷಯದಲ್ಲಿ ಈವರೆಗೆ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ ಪ್ರಮಾಣಪತ್ರ ಸಲ್ಲಿಸುವಂತೆ ನ್ಯಾಯಾಲಯ ವೇಣುಗೋಪಾಲ್ ಅವರಿಗೆ ಸೂಚಿಸಿತು ಕಣಿವೆಯಲ್ಲಿ ಮೊಬೈಲ್ ಹಾಗೂ ಅಂತರ್ಜಾಲ ಸೇವೆಗಳು ಸ್ಥಗಿತಗೊಂಡಿರುವ ಬಗ್ಗೆ ನ್ಯಾಯಾಲಯಕ್ಕೆ ತಿಳಿಸಿದಾಗ ಜಮ್ಮ ಹಾಗೂ ಕಾಶ್ಮೀರ ಹೈಕೋರ್ಟ್ ಇಂತಹ ವಿಷಯಗಳನ್ನು ಬಗೆಹರಿಸಬೇಕು ಎಂದು ನ್ಯಾಯಾಲಯ ಹೇಳಿತು ಹಿರಿಯ ಕಾಂಗ್ರೆಸ್ ನಾಯಕ ಗುಲಾಂ ನಬಿ ಆಜಾದ್ ಅವರು ಜಮ್ಮ ಮತ್ತು ಕಾಶ್ಮೀರಕ್ಕೆ ಭೇಟ ನೀಡಲು ಸುಪ್ರೀಂ ಕೋರ್ಟ್ ಇಂದು ಅವಕಾಶ ನೀಡಿದೆಯಾದರೂ ಅವರು ಅಲ್ಲಿ ರಾಜಕೀಯ ರ್ಕಾಲಿ ನಡೆಸುವಂತಿಲ್ಲ ಎಂದು ತಿಳಿಸಿದೆ ಆಜಾದ್ ಅವರು ಶ್ರೀನಗರ ಜಮ್ಯು ಬಾರಾಮುಲ್ಲಾ ಮತ್ತು ಅನಂತನಾಗ್ ಈ ನಾಲ್ಕೂ ಜಿಲ್ಲೆಗಳಿಗೆ ಭೇಟ ನೀಡಿ ಜನರನ್ನು ಸಂಪರ್ಕಿಸಬಹುದಾಗಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ನೇತೃತ್ವದ ಪೀಠ ತಿಳಿಸಿದೆ ಅಲ್ಲಿನ ಜನರನ್ನು ಭೇಟಿಯಾಗಿ ಅವರ ಯೋಗಕ್ಷೇಮ ವಿಚಾರಿಸಲು ಗುಲಾಂ ನಬಿ ಆಜಾದ್ ಬಯಸಿದ್ದಾರೆ ಎಂದು ಅವರ ಪರ ಹಿರಿಯ ವಕೀಲ ಎ

ಸಿಂಘ್ಲಿ ನ್ಯಾಯಾಲಯಕ್ಕೆ ತಿಳಿಸಿದ್ದರು ಜಮ್ನು ಮತ್ತು ಕಾಶ್ನೀರದ ಜನತೆಗೆ ಭೇದ ಭಾವ ಹಾಗೂ ಹಿಂದುಳಿದಿರುವಿಕೆಯಿಂದ ನಿಜವಾದ ಸ್ವಾತಂತ್ರ್ಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಲ್ಪಿಸಿಕೊಟ್ಟದ್ದಾರೆ ಎಂದು ಕೇಂದ್ರ ಹಣಕಾಸು ಖಾತೆ ಸಹಾಯಕ ಸಚಿವ ಅನುರಾಗ್ ಠಾಕೂರ್ ಹೇಳಿದ್ದಾರೆ

ಪಾಕಿಸ್ತಾನದ ಭವಿಷ್ಯದ ಬಗ್ಗೆ ಇಮ್ರಾನ್ಖಾನ್ ಗಾಬರಿಯಾಗಿದ್ದಾರೆ ಎಂದು ಸಹ ಅವರು ಹೇಳಿದರು ಪಾಕಿಸ್ತಾನ ತನ್ನ ಧೋರಣೆಯನ್ನು ಸರಿಪಡಿಸಿಕೊಂಡು ಭಯೋತ್ಪಾದಕರಿಗೆ ಆಶ್ರಯ ನೀಡುವುದನ್ನು ನಿಲ್ಲಿಸಬೇಕೆಂದು ಅನುರಾಗ್ ಠಾಕುರ್ ಹೇಳದರು

ಇದು ರಾಜ್ದದ ಭೌಗೋಳಿಕ ಸ್ವರೂಪವನ್ನು ಬದಲಿಸುವುದು ಎಂಬ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳ ಸುಳ್ದು ವದಂತಿಗಳನ್ನು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಯುದ್ದವೀರ್ ಸೇಥಿ ತಳ್ಳಹಾಕಿದ್ದಾರೆ ವಾಸ್ತವವಾಗಿ ಈ ್ರಮದಿಂದ ರಾಜ್ಯದ ಇಡೀ ಜನತೆಗೆ ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಪ್ರಯೋಜನವಾಗುವುದು ಎಂದು ಅವರು ಹೇಳಿದ್ದಾರೆ ಅವರು ರಾಜೌರಿ ಮತ್ತು ಪೂಂಚ್ ಜಿಲ್ಲೆಗಳ ಗಡಿಭಾಗದಲ್ಲಿ ವಿವಿಧ ನಿಯೋಗಗಳ ಜೊತೆ ಸಂವಾದ ನಡೆಸುತ್ತಿದ್ದರು ವಿಶೇಷ ಸ್ವಾನಮಾನ ರದ್ದತಿಯಿಂದಾಗಿ ಈ ಭಾಗದ ಅಭಿವೃದ್ದಿಗೆ ಅಡ್ಡಿಯಾಗಿದ್ದ ಎಲ್ಲಾ ಅಡಚಣೆಗಳನ್ನು ನಿವಾರಿಸಿದಂತಾಗಿದೆ ಎಂದು ಅವರು ತಿಳಿಸಿದರು ಅಗುಸ್ತ ವೆಸ್ಟ್ ಲ್ಲಾಂಡ್ ಹೆಲಿಕಾಪ್ಸರ್ ಹಗರಣಕ್ಕೆ ಸಂಬಂಧಿಸಿದ ಹಣ ದುರ್ವ್ಯವಹಾರ ಪ್ರಕರಣದಲ್ಲಿ ಮಧ್ಯಪ್ರದೇಶ ಮುಖ್ಯಮಂತ್ರಿ ಕಮಲ್ನಾಥ್ ಅವರ ಸೋದರ ಸಂಬಂಧಿ ರತುಲ್ ಪುರಿಯ ಜಾರಿ ನಿರ್ದೇಶನಾಲಯದ ಕಸ್ಸಡಿ ಅವಧಿಯನ್ನು ದೆಹಲಿ ನ್ಯಾಯಾಲಯ ವಿಸ್ತರಿಸಿದೆ

ಆತನ ಕಸ್ಪಡಿ ಇಂದು ಕೊನೆಗೊಳ್ಳಬೇಕಿತ್ತು

ಎಲ್ಲಾ ರಘ್ತುದಾರರಿಗೂ ಹೊಸ ಸೌಲಭ್ಯವನ್ನು ವಿಸ್ತರಿಸುವಂತೆ ಬ್ಯಾಂಕುಗಳಿಗೆ ಸಲಹೆ ಮಾಡಲಾಗಿದೆ ಎಂದು ಸಚಿವರು ತಿಳಿಸಿದರು

ದೆಹಲಿಯಲ್ಲಿ ಎಚ್ಆರ್ಡಿ ಸಚಿವ ರಮೇಶ್ ಪೋಕ್ರಿಯಾಲ್ ನಿಶಾಂಕ್ ಅವರ ಜೊತೆಗೂಡಿ ಎದೇಶಾಂಗ ವ್ಲವಹಾರಗಳ ಸಚಿವ ಎಸ್ ಜೈಶಂಕರ್ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಆಸಿಯಾನ್ನೊಂದಿಗಿನ ಭಾರತದ ಸಹಭಾಗಿತ್ವ ಸಂಯೋಜಿತ ಮೌಲ್ಲಗಳ ಆಧಾರ ಹೊಂದಿದೆ ಎಂದು ಅವರು ಹೇಳಿದರು ಈ ಫೆಲೋಶಿಪ್ಗಳಿಗೆ ಆಯ್ಲೆಯಾಗುವವರು ಭಾರತೀಯ ವಿದ್ಯಾರ್ಥಿಗಳು ಪಡೆಯುವ ಪ್ರಮಾಣದಲ್ಲೇ ಸರ್ಕಾರದ ಹಣಕಾಸು ನೆರವು ಪಡೆಯಲಿದ್ದಾರೆ ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ದಾರೆ

ಕಾರ್ಯಕ್ರಮದ ಪ್ರವೇಶದ ಮೋರ್ಟಲ್ಅನ್ನು ದೆಹಲಿ ಐಐಟಿ ನಿರ್ವಹಿಸುವುದು

ದೇಶದಲ್ಲಿ ಹಲವಾರು ಸುದ್ದಿವಾಹಿನಿಗಳು ಇವೆಯಾದರೂ ವಿಶ್ವಾಸಾರ್ಹ ಸುದ್ದಿಗಾಗಿ ಜನತೆ ದೂರದರ್ಶನ ವಾಹಿನಿಯನ್ನು ನೋಡುತ್ತಾರೆ ಎಂದು ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ ರೋಚಕ ಸುದ್ದಿಗಳಿಗೆ ಬದಲಾಗಿ ದೂರದರ್ಶನ ವಿಶ್ವಾಸಾರ್ಹ ಸುದ್ದಿಯನ್ನು ಬಿತ್ತರಿಸುವುದರಿಂದ ಕಾಶ್ವೀರ ಹಾಗೂ ದೇಶದ ಎಲ್ಲೆಡೆ ಜನರು ವಿವಿಧ ಭಾಷೆಗಳಲ್ಲಿನ ದೂರದರ್ಶನ ಸುದ್ಲಿವಾಹಿನಿಯನ್ನು ವೀಕ್ಷಿಸುತ್ತಾರೆ ಎಂದು ಅವರು ಹೇಳಿದರು

ಸರ್ದಾರ್ ಸರೋವರ್ ನರ್ಮದಾ ನಿಗಮದ ನಿರ್ವಹಣಾ ನಿರ್ದೇಶಕ ಡಾ ರಾಜೀವ್ ಕುಮಾರ್ ಗುಪ್ತಾ ಈ ಮಾಹಿತಿ ನೀಡಿದ್ದಾರೆ

ಈ ಮಧ್ಯೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಪುಟ್ಲುಹಬ್ಲದ ದಿನವಾದ ನಾಳೆ ಗುಜರಾತ್ಗೆ ಭೇಟಿ ನೀಡಿ ಜಲಾಶಯ ತುಂಬಿರುವ ಸಂದರ್ಭವಾಗಿ ನಡೆಯುವ ಸಮಾರಂಭಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಗುಜರಾತ್ ಸರ್ಕಾರ ರಾಜ್ಯಾದ್ಯಂತ ನಮಾಮಿ ದೇವಿ ನರ್ಮದೇ ಮಹೋತ್ಸವ್ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಪ್ರಮುಖ ಸಮಾರಂಭ ಸರ್ದಾರ್ ಸರೋವರ್ ಅಣೆಕಟ್ಟು ಶ್ಥಳವಾದ ಕೆವಾಡಿಯಾದಲ್ಲಿ ನಡೆಯಲಿದ್ದು ಕಾರ್ಯಕ್ರಮದಲ್ಲಿ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ ಅವರು ನರ್ಮದಾ ನದಿಗೆ ಪೂಜೆ ಸಲ್ಲಿಸುವರಲ್ಲದೇ ವಿಶ್ವದ ಅತಿ ಎತ್ತರದ ಸರ್ದಾರ್ ಪಟೇಲ್ ಐಕ್ಕತಾ ಪ್ರತಿಮೆ ಬಳಿಯ ಹಲವಾರು ಯೋಜನೆಗಳಿಗೆ ಭೇಟಿ ನೀಡಲಿದ್ದಾರೆ ಆಂಧ್ರ ಪ್ರದೇಶ ವಿಧಾನಸಭೆಯ ಮಾಜಿ ಅಧ್ವಕ್ಷ ಡಾ ಕೋಡೇಲಾ ಸಿವ ಪ್ರಸಾದ ರಾವ್ ಪೈದರಾಬಾದ್ನಲ್ಲಿ ಇಂದು ಮುಂಜಾನೆ ಮೃತಪಟ್ಟದ್ದಾರೆ